ಮತದಾನ ಪ್ರಗತಿಯಲ್ಲಿದೆ

ಶ್ರೀನಿವಾಸ ತಿಳಿಸಿದ್ದಾರೆ ನಕ್ಲಲ್ ಬಾಧಿತ ಪ್ರದೇಶಗಳಲ್ಲಿ ಮುಕ್ತ ಹಾಗೂ ಶಾಂತಿಯುತ ಚುನಾವಣೆ ಖಾತ್ರಿಪಡಿಸಲು ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಚುನಾವಣೆಯ ವೇಳೆ ಕೋವಿಡ್ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ ಚುನಾವಣಾ ಸಂಬಂಧಿತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ

ಆರ್ ಆರ್ ನಗರ ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸೂಕ್ತ ಸಿದ್ದತೆ ಮಾಡಿಕೊಂಡಿದೆ

ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿ ಮತಗಟ್ಟೆಗೆ ಒಬ್ಲೊಬ್ಬ ಆರೋಗ್ಭಾಧಿಕಾರಿ ನೇಮಕ ಮಾಡಲಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಗಿ ಮೊಲೀಸ್ ಭದ್ರತೆ ಒದಗಿಸಲಾಗಿದೆ

ಅವುಗಳಿಗೆ ವಿಶೇಷ ರೀತಿಯ ಭದ್ರತೆ ಒದಗಿಸಲಾಗುವುದು

ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಉಪ ಚುನಾವಣೆ ಮತದಾನ ಆರಂಭವಾಗಿದೆ ಜಿಲ್ಲಾಧಿಕಾರಿ ಡಾ

ರಾಕೇಶ್ ಕುಮಾರ್ ಮತಗಟ್ಲೆ ಸಿಬ್ಲಂದಿಗೆ ಚುನಾವಣಾ ಮತದಾನದ ಪ್ರಕ್ರಿಯೆಗಳ ನಿರ್ದೇಶನಗಳನ್ನು ನೀಡಿದರು

ಅಂದೇ ಫಲಿತಾಂಶ ಪೊರಬೀಳುವ ನಿರೀಕ್ಷೆಯಿದೆ

ಈ ಮೊತ್ತವನ್ನು ಅದೇ ಬಡ್ಡಿದರದಲ್ಲಿ ರಾಜ್ಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒದಗಿಸಲಾಗುತ್ತಿದೆ ಇದು ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಾಲ ಪಡೆಯುವ ವೆಚ್ಚಕ್ಕಿಂತ ಕಡಿಮೆಯಾಗಿದ್ದು ಹೆಚ್ಚಿನ ಲಾಭವಾಗಲಿದೆ

ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಸಾಲಗಳನ್ನು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಿಎಸ್ಟಿ ಪರಿಹಾರವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಕರ್ನಾಟಕ ಅಂಥ ಪ್ರದೇಶ ಅಸ್ಲಾಂ ಬಿಹಾರ ಗೋವಾ ಗುಜರಾತ್ ಪರಿಯಾಣ ಹಿಮಾಜಲ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ ಮೇಘಾಲಯ ಒಡಿತಾ ತಮಿಳುನಾಡು ತ್ರಿಮರಾ ಉತ್ತರ ಪ್ರದೇಶ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಜಮ್ಮ ಮತ್ತು ಕಾಶ್ವೀರ ಹಾಗೂ ಮದುಚೇರಿಗಳಿಗೆ ಸಾಲ ಬಿಡುಗಡೆ ಮಾಡಲಾಗಿದೆ

ಆಸ್ತ್ರೆಗಳಲ್ಲಿನ ಮೂಲ ಸೌಲಭ್ಣ ಹಾಗೂ ಕೇಂದ್ರದ ಚಿಕಿತ್ತಾ ಕಾರ್ಯಸೂಚಿಯನ್ನು ರಾಜ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾದ ರೀತಿಯಲ್ಲಿ ಪಾಲಿಸಿದ ಪರಿಣಾಮ ದೇಶದಲ್ಲಿ ಗುಣಮುಖರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ಭಾರತದಲ್ಲಿ ಕಳೆದ ಅಕ್ಷೋಬರ್ನಲ್ಲಿ ಕಾರ್ಖಾನೆಗಳಲ್ಲಿನ ಉತ್ಪಾದನಾ ಚಟುವಟಿಕೆಗಳು ಕಳೆದ ದಶಕದಲ್ಲೇ ಗರಿಷ್ಠ ಮಟ್ಲಕ್ಷೆ ಏರಿಕೆಯಾಗಿದೆ ಎಂದು ಸಮೀಕ್ಷೆ ತಿಳಿಸಿದೆ

ಭಾರತೀಯ ಉತ್ತಾದನಾ ವಲಯದ ಕಂಪನಿಗಳಿಗೆ ಹೊಸ ಆರ್ಡರ್ಗಳು ಹೆಚ್ಚುತ್ತಿವೆ ಹೀಗಾಗಿ ಉತ್ತಾದನಾ ಚಟುವಟಿಕೆಗಳೂ ಸುಧಾರಿಸಿವೆ ಎಂದು ವರದಿಯೊಂದರಲ್ಲಿ ತಿಳಿಸಲಾಗಿದೆ ಮುಂಬರುವ ತಿಂಗಳುಗಳಲ್ಲಿ ವ್ಯಾಪಾರ ಚಟುವಟಿಕೆಗಳು ಚೇತರಿಸುವ ಸಾಧ್ಯತೆ ಹಾಗೂ ವಿದೇಶಗಳಿಂದಲೂ ಬೇಡಿಕೆ ಪೆಚ್ಚುತ್ತಿರುವುದು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಹೆಚ್ಚಲು ಕಾರಣ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಭಾರತದಲ್ಲಿ ಕಳೆದ ಅಕ್ಸೋಬರ್ನಲ್ಲಿ ಡೀಸೆಲ್ ಬಳಕೆಯ ಪ್ರಮಾಣ ಶೇ

ಕೋವಿಡ್ ಪೂರ್ವ ಮಟ್ಸಕ್ಕೆ ಮೊದಲ ಬಾರಿಗೆ ತಲುಪಿದೆ

ಗಳ ಗಡಿ ದಾಟತ್ತು ಆಟೋಮೊಬೈಲ್ಸ್ನ ವಹಿವಾಟು ಕೂಡ ಅಕ್ಲೋಬರ್ನಲ್ಲಿ ಗಣನೀಯ ಏರಿಕೆ ನಿರೀಕ್ಷಿಸಲಾಗಿದೆ

ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬಿಡೆನ್ ಮತದಾರರನ್ನು ಓಲೈಸಲು ಇಬ್ಬರೂ ಅಭ್ಯರ್ಥಿಗಳು ಪ್ರಚಾರದ ಕೊನೆ ದಿನ ಅಂತಿಮ ಕಸರತ್ತು ನಡೆಸಿದರು ಮಿತಿಗನ್ ಐಯೋವಾ ನಾರ್ಥ್ ಕ್ನಾರೋಲಿನಾ ಜಾರ್ಜಿಯಾ ಮತ್ತು ಫ್ಲೋರಿಡಾಗಳಲ್ಲಿ ಟ್ರಂಪ್ ಪ್ರಚಾರ ಕೈಗೊಂಡರೆ ವೆನ್ಲಿಲ್ವೇನಿಯಾ ಫಿಲಿಡೆಳ್ಳಿಯಾದಲ್ಲಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಬಿಡೆನ್ ಭಾಗವಹಿಸಿ ಪ್ರಚಾರ ನಡೆಸಿದರು

ಈ ನೂತನ ವ್ಯವಸ್ಥೆ ಸುಗಮ ವ್ಯವಹಾರವನ್ನು ವ್ಯದ್ದಿಸುವುದು ಅಷ್ಟೇ ಅಲ್ಲದೆ ಹೊರೆಯ ಪ್ರಮಾಣವನ್ನು ತಗ್ಗಿಸುವಲ್ಲಿ ಮಹತ್ತದ ಪಾತ್ರವಹಿಸಲಿದೆ

ಪಂದ್ಯ ಗೆದ್ಲ ಡೆಲ್ಲಿ ಕ್ನಾಪಿಟಲ್ಸ್ ಹಾಗೂ ಪಂದ್ಯ ಸೋತರೂ ಆರ್ಸಿಬಿ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿದೆ ಡೆಲ್ಲಿ ಕ್ಷಾಪಟಲ್ಸ್ ಟಾಸ್ ಗೆದ್ದು ಮೊದಲಿಗೆ ಬೌಲಿಂಗ್ ಆಯ್ಲೆ ಮಾಡಿಕೊಂಡಿತು

ಇಂದು ಶಾರ್ಜಾದಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದ್ರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ